ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ನ ಮಾಜಿ ಮುಖ್ಯಮಂತ್ರಿ ನಾರಾಯಣನ ದತ್ತ ತಿವಾರಿ ದೀರ್ಘಕಾಲದ ಅಸ್ವಸ್ತತೆ ನಂತರ ದೆಹಲಿಯಲ್ಲಿಂದು ನಿಧನ ರಾಷ್ಟಪತಿ ಉಪರಾಷ್ಟಪತಿ ಮತ್ತು ಪ್ರಧಾನಮಂತ್ರಿ ಸಂತಾಪ

ಪಾಕಿಸ್ತಾನದೊಂದಿಗೆ ಮಾತುಕತೆ ಮತ್ತು ಭಯೋತ್ಪಾದನೆ ಜೊತೆ ಜೊತೆಯಲ್ಲಿ ಸಾಗದು ಎಂದು ಭಾರತದ ಪುನರುಚ್ಲಾರ

ತ್ವರಿತ ಪಾರದರ್ಶಕ ಹಾಗೂ ಸುಗಮ ಕಾರ್ಯನಿರ್ವಹಣೆಗಾಗಿ ಸಿಬಿಎಸ್ಇ ಮಾನ್ಗತೆಯ ಉಪನಿಬಂಧನೆಗಳ ಪುನಃಶ್ಲೇತನ

ಡೆನ್ನಾರ್ಕ್ ಮುಕ್ತ ಬ್ಯಾಡ್ಡಿಂಟನ್ ಮಹಿಳೆಯರ ಸಿಂಗಲ್ಸನಲ್ಲಿ ಸೈನಾ ನೆಹ್ವಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶ ಉತ್ತರ ಪ್ರದೇಶ ಹಾಗೂ ಉತ್ತರಾಖಂಡ್ನ ಮಾಜಿ ಮುಖ್ಯಮಂತ್ರಿ ನಾರಾಯಣ ದತ್ತ ತಿವಾರಿ ದೀರ್ಘಕಾಲದ ಅಸ್ವಸ್ಥತೆ ನಂತರ ದೆಹಲಿಯಲ್ಲಿಂದು ನಿಧನ ಹೊಂದಿದರು

ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದರು

ಕೇಂದ್ರದಲ್ಲಿ ಸಪ ಅವರು ವಿದೇಶಾಂಗ ವ್ಯವಹಾರಗಳು ಪಣಕಾಸು ಪೆಟ್ರೋಲಿಯಂ ಹಾಗೂ ವಾಣಿಜ್ಯ ಮತ್ತು ಕ್ಲೆಗಾರಿಕಾ ಸಚಿವರಾಗಿ ಸಹ ಕಾರ್ಯ ನಿರ್ವಹಿಸಿದ್ದರು ಅವರು ಆಂಥ್ರ ಪ್ರದೇಶದ ರಾಜ್ಯಪಾಲರು ಆಗಿದ್ದರು ಎನ್ಡಿ ತಿವಾರಿ ಅವರ ಅಗಲಿಕೆಗೆ ಉತ್ತರಾಖಂಡ್ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಸಂತಾಪ ವ್ಲಕ್ತಪಡಿಸಿದ್ದಾರೆ

ತಿವಾರಿ ಅವರ ನಿಧನಕ್ಕೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಇನ್ನಿತರ ಗಣ್ಯರು ಶೋಕ ವ್ಯಕ್ತಪಡಿಸಿದ್ದಾರೆ

ಪಾಕಿಸ್ತಾನದೊಂದಿಗೆ ಮಾತುಕತೆ ಮತ್ತು ಭಯೋತ್ವಾದನೆ ಜೊತೆ ಜೊತೆಯಲ್ಲಿ ಸಾಗಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಲರಿಸಿದೆ ಮಾತುಕತೆಗೆ ಪಾಕಿಸ್ತಾನ ಸೂಕ್ತ ವಾತಾವರಣ ಸೃಷ್ಟಿಸಬೇಕು ಎಂದು ಭಾರತ ಹೇಳಿದೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀತ್ ಕುಮಾರ್ ದೆಹಲಿಯಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ನೆರೆಯ ದೇಶದೊಂದಿಗೆ ಸದ್ಭಕ್ಷೆ ಮಾತುಕತೆಯ ಪ್ರಸ್ತಾವವಿಲ್ಲ ಎಂದು ಹೇಳದರು

ಅಮೆರಿಕದ ವಿದೇಶಾಂಗ ಸಚಿವ ಮ್ಲೆಕ್ ಪಾಂಪಿಯೊ ಅವರ ಭಾರತ ಭೇಟಿಯ ಸಂದರ್ಭದಲ್ಲಿ ಈ ವಿಷಯ ಪ್ರಸ್ತಾಪಿಸಲಾಗಿತ್ತು ಎಂದು ಅವರು ಹೇಳಿದರು

ಜೆ ಅಕ್ಸರ್ ಹೂಡಿದ್ದ ಮಾನನಪ್ಪ ವೊಕದ್ದಮೆಯ ವಿಚಾರಣೆಯನ್ನು ದೆಹಲಿ ಹೈಕೋರ್ಟ್ ಕೈಗೆತ್ತಿಕೊಂಡಿದೆ

ಜೆ ಅಕ್ಲರ್ ಅವರ ಹೇಳಿಕೆ ದಾಖಲಿಸಲು ನ್ಯಾಯಾಲಯ ನಿರ್ಧರಿಸಿದೆ ನ್ಯಾಯಾಲಯದಲ್ಲಿ ಈ ಬಗ್ಗೆ ಪ್ರಕರಣ ಹೂಡುವುದಾಗಿ ಸ್ಪಷ್ಟಪಡಿಸಿ ಎಂ ಜೆ ಅಕ್ಟರ್ ಅವರು ನಿನ್ನೆ ಕೇಂದ್ರ ಮಂತ್ರಿಮಂಡಲಕ್ಕೆ ರಾಜಿನಾಮೆ ನೀಡಿದ್ದರು

ರಾಜಕೀಯ ಪಕ್ಷಗಳು ತಮ್ಮ ಕಛೇರಿಗಳಲ್ಲಿ ಮಹಿಳೆಯರೂ ಸೇರಿದಂತೆ ಅಧಿಕ ಸಂಖ್ಯೆಯ ಸಿಬ್ಬಂದಿಯನ್ನು ನಿಯೋಜಿಸುವ ಹಿನ್ನೆಲೆಯಲ್ಲಿ ಈ ಸಲಹೆ ನೀಡಲಾಗಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಮಹಿಳೆಯರು ಸುರಕ್ಷಿತ ವಾತಾವರಣದಲ್ಲಿ ಕಾರ್ಯನಿರ್ವಹಿಸುವುದನ್ನು ಖಚಿತಪಡಿಸಿಕೊಳ್ಳುವುದು ಸರ್ಕಾರದ ವಿಶೇಷಾಧಿಕಾರವಾಗಿದೆ ಎಂದು ಮೇನಕಾ ಗಾಂಧಿ ತಿಳಿಸಿದ್ದಾರೆ

ದೇಶವನ್ನು ಬಾಧಿಸುವ ವಿಕೋಪಗಳ ಪರಿಣಾಮಕಾರಿ ನಿರ್ವಹಣೆ ಹಾಗೂ ಪ್ರತಿಸ್ಪಂದನೆಯ ಎನ್ಡಿಎಂಎದ ಚಟುವಟಿಕೆಗಳನ್ನು ಅವರು ಪರಾಮರ್ಶಿಸಿದರು ಎನ್ಡಿಎಂಎ ಈಗ ಕೈಗೆತ್ತಿಕೊಂಡಿರುವ ಯೋಜನೆಗಳನ್ನು ಸಹ ಅವರು ಪರಿಶೀಲಸಿದರು ಜೀವ ಮತ್ತು ಆಸ್ತಿ ಪಾಸ್ತಿ ಸಂರಕ್ಷಣೆಗೆ ಪರಿಣಾಮಕಾರಿ ರೀತಿಯಲ್ಲಿ ಸ್ಪಂದಿಸಲು ಸಂಬಂಧಿಸಿದ ಹಲವಾರು ಸಂಸ್ಥೆಗಳು ಜಂಟಿ ಪ್ರಯತ್ನಗಳನ್ನು ಹಾಗೂ ಉತ್ತಮ ಸಮನ್ವಯತೆಯನ್ನು ಹೊಂದಬೇಕಾದ ಅಗತ್ಯವಿದೆ ಎಂದು ಒತ್ತಿ ಹೇಳಿದರು ವಿಕೋಪ ನಿರ್ವಹಣಾ ಕ್ಷೇತ್ರದಲ್ಲಿ ಜಾಗತಿಕ ಪರಿಣತಿಯನ್ನು ತರುವ ಅವಶ್ಯಕತೆ ಇದೆ ಎಂದು ಸಹ ಪ್ರಧಾನಮಂತ್ರಿ ನುಡಿದರು ಗೃಹಸಚಿವ ರಾಜ್ನಾಥ್ ಸಿಂಗ್ ಹಣಕಾಸು ಸಚಿವ ಅರುಣ್ ಜೇಟ್ಲ ಕೃಷಿ ಸಚಿವ ರಾಧಾ ಮೋಹನ್ ಸಿಂಗ್ ಸಭೆಯಲ್ಲಿ ಭಾಗವಹಿಸಿದ್ದರು ಸಿಬಿಎಸ್ಇ ಮಾನ್ಯತೆಯ ಉಪನಿಬಂಧನೆಗಳನ್ನು ತ್ವರಿತ ಪಾರದರ್ಶಕ ಹಾಗೂ ಸುಗಮ ನಿರ್ವಹಣೆಗೆ ಅನುವಾಗುವಂತೆ ಪುನರುಜ್ಜೀವಗೊಳಿಸಲಾಗಿದೆ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ದಿ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ದೆಹಲಿಯಲ್ಲಿಂದು ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿ ಕೇಂದ್ರ ಮತ್ತು ರಾಜ್ಯಗಳ ಮಟ್ಟದಲ್ಲಿ ನಿರಾಕ್ಷೇಪಣೆ ಪತ್ರ ಅಂದರೆ ಎನ್ಓಸಿ ಪಡೆಯುವಲ್ಲಿನ ಅಡಚಣೆಗಳನ್ನು ತೆಗೆದು ಹಾಕಿ ಮಾನ್ಜತಾ ಪ್ರಕ್ರಿಯೆಯನ್ನು ಪುನರ್ ರೂಪಿಸಲಾಗಿದೆ ಎಂದು ಹೇಳಿದರು ಸಿಬಿಎಸ್ಇ ಮಾನ್ಜತೆಗೆ ಈಗ ಜಿಲ್ಲಾ ಶಿಕ್ಷಣ ಅಧಿಕಾರಿ ಮನವಿಗಳನ್ನು ಪರಿಶೀಲಿಸಬಹುದಾಗಿದೆ ಎಂದು ಅವರು ತಿಳಿಸಿದರು ಸಿಬಿಎಸ್ಇ ಪ್ರತಿ ವರ್ಷ ಮಾನ್ಯತೆಗಾಗಿ ಸುಮಾರು ಎರಡೂವರೆ ಸಾವಿರ ಅರ್ಜಿಗಳನ್ನು ಪಡೆಯುತ್ತಿದೆ ಈ ಇಡೀ ಪ್ರಕ್ರಿಯೆಯನ್ನು ಈಗ ಆನ್ಲೈನ್ ವ್ಯವಸ್ಥೆಗೆ ತರಲಾಗಿದೆ ಎಂದು ಅವರು ಹೇಳಿದರು ಸಿಬಿಎಸ್ಇಯ ಕೆಲಸವನ್ನು ಸುಗಮಗೊಳಿಸಲು ಅಗತ್ಯ ಪ್ರಮಾಣಪತ್ರಗಳನ್ನು ಪಡೆಯುವಲ್ಲಿನ ಈ ಮುಂಚಿನ ಜಟಿಲ ಪ್ಲಕ್ರಿಯೆಯನ್ನು ಸರಳಗೊಳಿಸಲಾಗಿದೆ ಎಂದು ಸಚಿವರು ತಿಳಿಸಿದರು ರಾಜ್ಞಮಟ್ಟದಲ್ಲಿನ ಯಾವುದೇ ಅಂಶಗಳ ಬಗ್ಗೆ ಮಂಡಳಿ ಇನ್ನು ಮುಂದೆ ಪುನರ್ ಪರಿತೀಲಿಸುವುದಿಲ್ಲ ಎಂದು ತಿಳಿಸಿದ ಸಚಿವರು ತೃಪ್ತಿಕರ ಸಮೀಕ್ಷಾ ವರದಿಯನ್ನು ಪಡೆದ ನಂತರ ಸಂಬಂಧಿಸಿದ ಶಾಲೆಗೆ ಸಿಬಿಎಸ್ಇ ಇರಾದೆ ಪತ್ರ ನೀಡುವುದು ಕ್ರೀಡೆಗೆ ಸಂಪೂರ್ಣ ಉತ್ತೇಜನ ದೊರೆಲಿದೆ ಎಂದು ಹೇಳಿದರು

ದೇಶಕ್ಕೆ ಸೇವೆ ಸಲ್ಲಿಸಿದ ಪ್ರತಿಯೊಬ್ಬರನ್ನೂ ಪಕ್ಷ ಬೇಧ ಮರೆತು ಬಿಜೆಪಿ ಗೌರವಿಸುವುದು ಎಂದು ಪ್ರಧಾನಮಂತ್ರಿ ತಿಳಿಸಿದ್ದಾರೆ ಕಾಂಗ್ರೆಸ್ನಿಂದ ನಿರ್ಲಕ್ಷಕ್ಕೆ ಒಳಪಟ್ಟದ್ದ ಅನೇಕ ಮಹಾನ್ ವ್ಯಕ್ತಿಗಳ ಕೊಡುಗೆಗಳನ್ನು ತಮ್ಮ ಸರ್ಕಾರ ಸ್ಪರಿಸುವುದು ಎಂದು ಮೋದಿ ಹೇಳಿದ್ದಾರೆ ಸಿಂಗಾಪುರದಲ್ಲಿ ನಡೆದಿರುವ ಏಷ್ಯನ್ ರಕ್ಷಣಾ ಸಚಿವರ ಸಮಾವೇಶದ ನೇಪಥ್ಯದಲ್ಲಿ ಅಮರಿಕಾದ ರಕ್ಷಣಾ ಸಚಿವ ಜಮ್ ಮ್ಯಾಟಿಸ್ ಅವರು ಚೈನಾದ ರಕ್ಷಣಾ ಸಚಿವ ವೈ ಫೆಂಗೆ ಅವರನ್ನು ಭೇಟಿಯಾಗುತ್ತಿದ್ದಾರೆ ಮ್ಯಾಟಿಸ್ ಅವರೊಂದಿಗಿನ ಸಭೆಗೆ ಚೈನಾ ಮನವಿ ಮಾಡಿತ್ತು ಎಂದು ಏಷ್ಯಾ ಮತ್ತು ಪೆಸಿಫಿಕ್ಗಾಗಿನ ಪೆಂಟಗನ್ನ ಹಿರಿಯ ನೀತಿ ನಿರೂಪಣಾಧಿಕಾರಿ ರ್ಚಾಂಡಾಲಿ ಜೆ ಶ್ರಿವರ್ ನಿನ್ನೆ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಮಿಲಿಟರಿ ಬಾಂಧವ್ಯವನ್ನು ಸ್ಥಿರಗೊಳಸಲು ಚೈನಾ ಆಸಕ್ತಿ ಹೊಂದಿರುವುದನ್ನು ಇದು ತೋರಿಸುತ್ತದೆ ಎಂಬುದಾಗಿ ಅಮೆರಿಕದ ಅಧಿಕಾರಿಗಳು ಭಾವಿಸಿದ್ದಾರೆ ಎಂದು ಅವರು ಹೇಳಿದರು ಈ ಎರಡೂ ದೇಶಗಳು ಬೃಹತ್ ಶಕ್ತಿಗಳಾಗಿದ್ದು ಸಂಬಂಧಗಳನ್ನು ರಚನಾತ್ಮಕ ರೀತಿಯಲ್ಲಿ ನಿರ್ವಹಿಸುವ ಮಾರ್ಗವನ್ನು ಕಂಡುಕೊಳ್ಳಬಹುದೆಂದು ಮ್ಯಾಟಿಸ್ ತಿಳಿಸಿದರು ರಕ್ಷಣಾ ಸಚಿವರುಗಳ ಪ್ರಾದೇಶಿಕ ಸಭೆಯಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ಮ್ಯಾಟಿಸ್ ಮತ್ತು ವೈ ಫೆಂಗೆ ಈಗ ಸಿಂಗಾಪುರ್ನಲ್ಲಿದ್ದಾರೆ ಒಡೆನ್ಸ್ನಲ್ಲಿ ನಡೆಯುತ್ತಿರುವ ಡೆನ್ಮಾರ್ಕ್ ಮುಕ್ತ ಬ್ಯಾಡ್ಜಿಂಟನ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ನಲ್ಲಿ ಇಂದು ಸೈನಾ ನೆಹ್ವಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ

ಕಳೆದ ನಾಲ್ಲು ವರ್ಷಗಳಲ್ಲಿ ಯಮಗುಚಿ ವಿರುದ್ದ ಸೈನಾ ಅವರಿಗೆ ಇದು ಮೊದಲ ವಿಜಯವಾಗಿದೆ ಸೈನಾ ಅವರು ನಾಳೆ ಜಪಾನ್ನ ನೊಜೊಮಿ ಒಕುಹಾರ ಅವರನ್ನು ಎದುರಿಸಲಿದ್ದಾರೆ

ಕಣದಲ್ಲಿರುವ ಮತ್ತೊಬ್ಬ ಭಾರತೀಯ ಬಿ

ಏಷ್ಠನ್ ಪುರುಪರ ಪಾಕಿ ಚಾಂಪಿಯನ್ಸ್ ಟ್ರೋಫಿ ಒಮನ್ನ ಮಸ್ಕಾಟ್ನಲ್ಲಿ ಇಂದು ಆರಂಭವಾಯಿತು